ರಾಜ್ವದ ಕೊರೊನಾ ಹಾಟ್ಸ್ಟಾಟ್ ಜಿಲ್ಲೆಗಳಲ್ಲಿ ಕಾನೂನು ಸುವ್ವವಸ್ಥೆ ಜಾರಿಗೆ ಗ್ಬಹ ಸಚಿವರ ಸೂಚನೆ

ರಾಜ್ಯದಲ್ಲಿ ಕೊರೊನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಇಳಿಮುಖ ವೈದ್ಯಕೀಯ ಶಿಕ್ಷಣ ಸಚಿವರ ಅಭಿಮತ

ಆರೋಗ್ಗ ಕಾರ್ಯಕರ್ತರು ಮೊಲೀಸರ ಮೇಲಿನ ಹಲ್ಲೆ ದೌರ್ಜನ್ನಕ್ಕೆ ವ್ಯಾಪಕ ವಿರೋಧ ಖಂಡನೆ

ಬೆಂಗಳೂರಿನ ತ್ರಿಮರವಾಸಿನಿ ಅರಮನೆ ಮೈದಾನದಲ್ಲಿ ರಾಜ್ಜ ಸರ್ಕಾರ ಸಿವಿಲ್ ಡಿಫೆನ್ಸ್ ವತಿಯಿಂದ ಸಿದ್ದಪಡಿಸಿದ ಆಹಾರ ಮೊಟ್ಟಣಗಳನ್ನು ಬೆಂಗಳೂರು ನಗರದಲ್ಲಿ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು

ಸಿವಿಲ್ ಡಿಫೆನ್ಸ್ ಮತ್ತು ಐಸ್ಥಾನ್ ಸಂಸ್ವೆಯ ವತಿಯಿಂದ ಸಿದ್ದಪಡಿಸಲಾದ ಕಿಟ್ಗಳನ್ನು ಸ್ವಯಂ ಸೇವಕರು ಬೈಕ್ಗಳ ಮೂಲಕ ಅಗತ್ಯವಿರುವ ಬಡವರು ವಲಸೆ ಕಾರ್ಮಿಕರಿಗೆ ತಲುಪಿಸುತ್ತಿದ್ದಾರೆ ಎಂದರು

ಮೈಸೂರಿನಲ್ಲಿಂದು ಸುದ್ಗಾರರೊಂದಿಗೆ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಓರಿಯ ನಾಗರಿಕರು ಆರೋಗ್ಬದ ಕಡೆ ಎಚ್ವರಿಕೆ ವಹಿಸಬೇಕು ಮನೆಯವರು ಹಿರಿಯ ನಾಗರಿಕ ಬಗ್ಗೆ ಕಾಳಜಿ ವಹಿಸಿ ಅವರ ಅಗತ್ಜವನ್ನು ಪೂರೈಸಬೇಕು ಲಾಕ್ಡೌನ್ ಅವಧಿ ಮುಗಿಯುವರೆಗೂ ಹಿರಿಯ ನಾಗರಿಕರು ಮನೆಯಿಂದ ಹೊರಗೆ ಬಾರದಂತೆ ನೋಡಿಕೊಳ್ಳಬೇಕು ಮೈಸೂರು ಮತ್ತು ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಕೊರೊನಾ ಸೋಂಕು ಪ್ರಕರಣಗಳು ಇಳಿಮುಖವಾಗುತ್ತಿದೆ ಎಂದರು

ಇದುವರೆಗೆ ಬೆಂಗಳೂರು ನಗರ ಮೈಸೂರು ಬೆಳಗಾವಿ ವಿಜಯಪುರ ಕಲಬುರಗಿ ಬಾಗಲಕೋಟೆ ಚಿಕ್ಕಬಳ್ಯಾಮರ ಬೀದರ್ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಕರಣಗಳು ವರದಿಯಾಗಿವೆ ರಾಯಚೂರು ಜಿಲ್ಲೆಯಲ್ಲಿ ಕೊರೊನಾ ಸಂಕಷ್ಟದಿಂದ ತೊಂದರೆಗೆ ಒಳಗಾಗಿರುವ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆ ಆಸರೆಯಾಗಿದೆ ಕೆಲಸವಿಲ್ಲದೆ ತೊಂದರೆಯಲ್ಲಿರುವ ಜನರಿಗೆ ಜಿಲ್ಲಾ ಪಂಚಾಯಿತಿ ಸೂಚನೆಯ ಮೇರೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಬದು ನಿರ್ಮಾಣ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಕರಡಿಗುಡ್ಡ ಗೂಮ ಪಂಚಾಯಿತಿ ವ್ಯಾಪ್ತಿಯ ಎರಡು ಗೂಮಗಳಲ್ಲಿ ಕಾಮಗಾರಿಗಳನ್ನು ಆರಂಭಿಸಿದ್ದು ಕೆಲಸ ಮಾಡುವ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೇಖರಪ್ಪ ತಿಳಿಸಿದ್ದಾರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ರಾಯಚೂರು ಯಾದಗಿರಿ ಕೊಪ್ಪಳ ಬಳ್ಯಾರಿ ಕಲಬುರಗಿ ಬೀದರ್ ಜಿಲ್ಲೆಯ ರೈತರ ಸಮಸ್ತ ಕೃಷಿ ಚಟುವಟಿಕೆಗಳ ಸ್ಪಂದನೆಗಾಗಿ ಅಗ್ರಿವಾರ್ ರೂಮ್ ಸ್ಥಾಪಿಸಲಾಗಿದೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ

ಬಳ್ಳಾರಿಯಲ್ಲಿಂದು ಆರೋಗ್ಯ ಸಚಿವ ಶ್ರೀರಾಮುಲು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಪಾಣದ ಪಂಗು ತೊರೆದು ಕೆಲಸ ಮಾಡುತ್ತಿರುವ ಆಶಾ ಕಾರ್ಯಕರ್ತೆಯರು ವೈದ್ಯರು ಮೊಲೀಸರ ಮೇಲೆ ಪಲ್ಲೆ ದೌರ್ಜನ್ಯ ಮಾಡುವವರನ್ನು ಸಹಿಸಲಾಗುವುದಿಲ್ಲ ಕೊರೊನಾ ಸೋಂಕು ಪರಡದಂತೆ ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿ ಅರಿತು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಯಾದಗಿರಿ ಜಿಲ್ಲೆಯಲ್ಲಿ ದುಡಿಯುವ ಕೂಲಿ ಕಾರ್ಮಿಕರಿಗೆ ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿಲ್ಪಾ ಶರ್ಮ ಹೇಳಿದ್ದಾರೆ

ಟಿ ರವಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದ ಯಾವುದೇ ಭಾಗದಲ್ಲೂ ಆಶಾ ಕಾರ್ಯಕರ್ತೆಯರ ಮೇಲೆ ಪಲ್ಲೆ ದೌರ್ಜನ್ಯ ನಡೆದರೆ ಸರ್ಕಾರ ಅದನ್ನು ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಚಿಕ್ಕಮಗಳೂರಿನ ಉಪ್ಪಳ್ಳಿ ಬಡಾವಣೆಯಲ್ಲಿ ಪೌರ ಕಾರ್ಮಿಕರ ಮೇಲೆ ಪಲ್ಲೆ ಮಾಡಿರುವುದು ಖಂಡನೀಯ ಇಂತಪ ಫಟನೆಗಳನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಹೇಳಿದರು ಘಟನೆಗೆ ಸಂಬಂಧಪಟ್ಟಂತೆ ಬಸವನಪಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿವೆ ಕಲಬುರಗಿ ನಗರದಲ್ಲಿ ಆಶಾ ಕಾರ್ಯಕರ್ತೆಯರು ಮನೆಮನೆಗೆ ತೆರಳಿ ಮಕ್ಕಳು ಗರ್ಭಣಿಯರು ವಯೋವೃದ್ಧರ ಆರೋಗ್ಡ ವಿಜಾರಿಸುತ್ತಿದ್ದಾರೆ ಎಂದು ಆಶಾ ಕಾರ್ಯಕರ್ತೆ ಲಲಿತಾ ಅವರು ತಿಳಿಸಿದ್ದಾರೆ ಜಿಲ್ಲಾ ಪಂಜಾಯಿತಿ ಅಧ್ಯಕ್ಷೆ ಸುವರ್ಣಾ ಪಣಮಂತರಾಯ ಮಾಲಾಜಿ ಅವರು ಬೀದರ್ ಜಿಲ್ಲೆಯ ಗಡಿಗೆ ಹೊಂದಿಕೊಂಡಿರುವ ಚೆಂಚೊಳ್ಳಿ ತಾಲೂಕಿನ ಮಿರಿಯಾಣ ಚಿಕ್ಮೋಸ್ಟ್ಗಳಿಗೆ ಭೇಟಿ ನೀಡಿ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮೊಲೀಸರು ಮತ್ತು ಆರೋಗ್ಯ ಸಿಬ್ಬಂದಿಗಳ ಯೋಗಕ್ಷೇಮ ವಿಜಾರಿಸಿದರು ನಂತರ ಮಾತನಾಡಿದ ಅವರು ಗಡಿಯಲ್ಲಿ ಬರುವ ಪ್ರತಿಯೊಬ್ಬರನ್ನೂ ಸ್ತ್ರೀನಿಂಗ್ ಮಾಡಬೇಕು ಆರೋಗ್ತದಲ್ಲಿ ಏನಾದರೂ ಏರುಪೇರು ಉಂಟಾದಲ್ಲಿ ಕೂಡಲೇ ಪತ್ತಿರದ ಆಸ್ಪತ್ರೆಗೆ ದಾಖಲು ಮಾಡಬೇಕೆಂದರು

ಬೊಮ್ಮನಪಳ್ಳಿ ತಿಳಿಸಿದ್ದಾರೆ

ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ಪ್ರಕರಣ ಪೆಚ್ಚಾಗಿರುವ ಪ್ರದೇಶಗಳನ್ನು ಸಂರ್ಮೂರ್ಣ ಸೀಲ್ಡೌನ್ ಮಾಡಲಾಗಿದೆ ಈ ಅವಧಿಯಲ್ಲಿ ಸಾರ್ವಜನಿಕರಿಗೆ ಪಣದ ಅಗತ್ಯ ಮೂರೈಸಲು ಕೆನರಾ ಬ್ಯಾಂಕ್ ಸಂಜಾರಿ ಎಟಿಎಂ ಸೌಲಭ್ಯ ಕಲ್ಪಿಸಿದೆ ಒಂದು ವಾರಗಳ ಕಾಲ ಜಿಲ್ಲಾ ಕೇಂದ್ರಗಳಲ್ಲಿ ಇದು ಸಂಚಾರ ಮಾಡಲಿದ್ದು ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಪಣದ ಅವಶ್ಯಕತೆಯನ್ನು ಬಗೆಪರಿಸಿಕೊಳ್ಳಬೇಕು ಎಂದು ಜಿಲ್ಲಾ ಮಾರ್ಗದರ್ಶಿ ಬ್ಕಾಂಕ್ ವ್ಯವಸ್ಥಾಪಕ ಬಸವರಾಜ್ ಮನವಿ ಮಾಡಿದ್ದಾರೆ ಕೊಪ್ಪಳದಲ್ಲಿ ಕೂಲಿ ಕಾರ್ಮಿಕರು ಮತ್ತು ಬಡ ಕುಟುಂಬಗಳಿಗೆ ಅಗತ್ತ ದಿನಬಳಕೆಯ ವಸ್ತುಗಳ ರೇಷನ್ ಕಿಟ್ಗಳನ್ನು ಶಾಸಕ ರಾಫವೇಂದ್ರ ಇಟ್ನಾಳ್ ಇಂದು ವಿತರಣೆ ಮಾಡಿದರು ಉಡುಪಿ ಜಿಲ್ಲೆಯಲ್ಲಿ ಕೆಮ್ಮು ಜ್ವರ ಶೀತ ಮುಂತಾದ ಕಾಯಿಲೆಗಳಿಗೆ ಪ್ಯಾರಾಸಿಟಮಾಲ್ ಮಾತ್ರೆಗಳನ್ನು ವೈದ್ಯರ ಸಲಹೆ ಚೀಟಿ ಇಲ್ಲದೆ ಮಾರಾಟ ಮಾಡಬಾರದು ಎಂದು ಕಟ್ಟಪ್ಪಣೆ ಮಾಡಲಾಗಿದೆ ಸುಳ್ಳು ಚೀಟಿ ದಾಖಲೆ ತೋರಿಸಿ ಯಾರಾದರೂ ಇಂತಪ ಮಾತ್ರೆಗಳನ್ನು ಮಾರಾಟ ಮಾಡಲು ಪ್ರಯತ್ನ ಮಾಡಿದರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವುದಾಗಿ ಉಡುಪಿ ವೃತ್ತದ ಸಹಾಯಕ ಚಿಷಧ ನಿಯಂತ್ರಕ ನಾಗರಾಜ್ ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆಯಾದ್ಯಂತ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಕೊರೊನಾ ಸೋಂಕಿನ ಬಗ್ಗೆ ಜಾಗ್ಯತಿ ಮೂಡಿಸುತ್ತಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಅಕ್ಷಯ್ ಕುಮಾರ್ ದೊಡ್ಡಮನಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ

ಟಿಸೋಮಶೇಖರ್ ಇಂದು ಚಾಲನೆ ನೀಡಿದರು ರತ್ತದೊತ್ತಡ ಸಕ್ಕರೆ ಖಾಯಿಲೆ ರೋಗಿಗಳಿಗೆ ಉಚಿತವಾಗಿ ಜಿಷಧಿಯನ್ನು ಪೂರೈಕೆ ಮಾಡಲಾಗುತ್ತಿದೆ ಅಗತ್ಯವಿದ್ದವರು ಸಹಾಯವಾಣಿಗೆ ಕರೆ ಮಾಡಿದರೆ ಔಷಧಿಗಳನ್ನು ಮನೆಯ ಬಾಗಿಲಿಗೆ ಪೂರೈಕೆ ಮಾಡಲಾಗುವುದು ಎಂದು ಸಚಿವರು ಹೇಳಿದರು

ಇದು ಭಾರತ ಮತ್ತು ಭಾರತೀಯರ ಸುಸ್ಪಷ್ಟವಾದ ಆಂತರಿಕ ಮೌಲ್ತ ಎಂದು ಕೆಂದ್ರ ಅಲ್ಪ ಸಂಖ್ಯಾತ ವ್ಯವಹಾರಗಳ ಸಚಿವ ಮುಕ್ತಾರ್ ಅಬ್ವಾಸ್ ನಕ್ಷಿ ಹೇಳಿದ್ದಾರೆ ಅವರು ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಒಳಗೊಳ್ಳುವಿಕೆಯ ಈ ಸಂಸ್ಕತಿ ಮತ್ತು ಬದ್ಧಕೆ ದೇಶವನ್ನು ಅನೇಕತೆಯಲ್ಲಿ ಏಕತೆಯ ಚೌಕಟ್ಟನೊಂದಿಗೆ ಒಗ್ಗೂಡಿಸಿದೆ ಎಂದು ಹೇಳಿದ್ದಾರೆ ಅಲ್ಪ ಸಂಖ್ಯಾತರು ಸೇರಿದಂತೆ ಎಲ್ಲಾ ನಾಗರಿಕರ ಸಾಂವಿಧಾನಿಕ ಸಾಮಾಜಿಕ ಮತ್ತು ಧಾರ್ಮಿಕ ಪಕ್ಕುಗಳು ಭಾರತದ ಸಾಂವಿಧಾನಿಕ ಮತ್ತು ನೈತಿಕ ಖಾತರಿಯಾಗಿವೆ ಎಂದು ಅವರು ಹೇಳಿದರು ಭಾರತದಲ್ಲಿ ಮುಸ್ಲಿಮರು ಸಮೃದ್ದಿ ನೆಮ್ಮಿಯಿಂದ ಇದ್ದು ಈ ವಾತಾವರಣವನ್ನು ಕಲುಶಿತಗೊಳಿಸುವವರು ಅವರ ಸ್ನೇಹಿತರಲ್ಲ ಎಂದು ನಕ್ವಿ ಹೇಳಿದರು ತಪ್ಪು ಮಾಹಿತಿಗೆ ಎಡೆಮಾಡಿಕೊಡುವ ಉದ್ದೇಶದ ಯಾವುದೇ ರೀತಿಯ ಸುಳ್ಳು ಸುದ್ದಿ ಮತ್ತು ಪಿತೂರಿಗಳ ಬಗ್ಗೆ ಜನರು ಎಚ್ಚರಿಕೆಯಿಂದ ಇರಬೇಕು ಎಂದು ಅವರು ಹೇಳಿದರು ಕೊರೊನಾ ವಿರುದ್ಧದ ಹೋರಾಟದಲ್ಲಿ ಜಾತಿ ಧರ್ಮ ಪ್ರದೇಶ ಎಂಬ ಭೇದಭಾವವಿಲ್ಲದೆ ಇಡೀ ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಒಗ್ಗೂಡಿದೆ ಎಂದು ನಕ್ವಿ ಹೇಳಿದರು ಪುತ್ರ ರಂಜಾನ್ ಮಾಸದಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿಯೇ ಇದ್ದು ಪೂರ್ಥನೆ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ನಿರ್ವಹಿಸುವಂತೆ ಮುಶ್ಲಿಂ ನಾಯಕರು ಇಮಾಮ್ಗಳು ಧಾರ್ಮಿಕ ಮತ್ತು ಸಾಮಾಜಿಕ ಸಂಘಟನೆಗಳು ಪಾಗೂ ಮುಶ್ಲಿಂ ಸಮುದಾಯ ಜಂಟಿಯಾಗಿ ನಿರ್ಧರಿಸುವುದಾಗಿ ಅವರು ತಿಳಿಸಿದರು

ಆರೋಗ್ಯ ಕಾರ್ಯಕರ್ತರು ಭದ್ರತಾ ಪಡೆಗಳು ಆಡಳಿತಾತ್ಮಕ ಅಧಿಕಾರಿಗಳು ನೈರ್ಮಲ್ಕ ಕಾರ್ಯಕರ್ತರು ಸದ್ಯದ ಕೊರೊನಾ ಸಾಂಕ್ರಾಮಿಕದ ಆಪಾಯದ ನಡುವೆಯೂ ತಮ್ಮ ಜೀವನಗಳನ್ನು ಪಣಕ್ಕಿಟ್ಟು ಜನತೆಯ ಸುರಕ್ಷತೆ ಮತ್ತು ಕಲ್ಕಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ ಇವರೊಂದಿಗೆ ಜನರು ಸಹಕರಿಸಬೇಕು ಎಂದು ಮುಕ್ತಾರ್ ಅಬ್ಬಾಸ್ ನಕ್ವಿ ತಿಳಿಸಿದರು

ಜ್ಕೋತಿಗಣೇಶ್ ಅವರು ಇಂದು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಉತ್ತಮ ಗುಣಮಟ್ಟದ ಮಾಂಸವನ್ನು ನೇರವಾಗಿ ಜನರಿಗೆ ತಲುಪಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ ವೈದ್ಯರು ಹೇಳುವಂತೆ ಕೊರೊನಾ ವೈರಸ್ ವಿರುದ್ಧ ಹೋರಾಡಲು ದೇಹಕ್ಕೆ ಪೋಟನ್ ಅಂಶ ಅಗತ್ತವಿರುವುದರಿಂದ ಆರೋಗ್ಯಕರ ಮಾಂಸ ಮಾರಾಟಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ಮಾರುಕಟ್ಟೆಯ ದರಕ್ಕಿಂತ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟ ಮಾಂಸವನ್ನು ಪೂರೈಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ಪಾಲಿಕೆ ಮೇಯರ್ ಫರೀದಾ ಬೇಗಂ ಅವರು ಮಾತನಾಡಿ ಸಾರ್ವಜನಿಕರು ಅನಗತ್ಯವಾಗಿ ಓಡಾಡದೇ ಮನೆಯಲ್ಲಿಯೇ ಇದ್ದು ಲಾಕ್ಡೌನ್ ನಿಯಮಗಳನ್ನು ಪಾಲಿಸಬೇಕು ಎಂದರು

ಬೆಂಗಳೂರು ಸುತ್ತಮುತ್ತ ಭಾಗರಃ ಮೋಡಕವಿದ ವಾತಾವರಣ